ಯಡಿಯೂರಪ್ಪ

ಪಾಟೀಲ್

ಕೊರೋನಾ ಸೋಂಕು ಪ್ರಕರಣ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಇರುವ ಜೆಲ್ಲೆಗಳಲ್ಲಿ ಕೆಲವೊಂದು ಸಡಿಲಿಕೆಗಳನ್ನು ಪ್ರಕಟಿಸಲಾಗಿದೆ

ಕೇಂದ್ರದ ಮಾರ್ಗಸೂಚಿಗಳು ವಲಯವಾರು ಅನ್ವಯವಾಗಲಿದೆ ಹಸಿರು ವಲಯದಲ್ಲಿ ಎಲ್ಲಾ ದೈನಂದಿನ ಚಟುವಟಿಕೆಗಳು ಪ್ರಾಯೋಗಿಕವಾಗಿ ನಡೆಯಲು ಅನುಮತಿ ನೀಡಲಾಗಿದೆ

ಹಂತವಾಗಿ ಎಲ್ಲ ರೀತಿಯ ಚಟುವಟಕೆಗಳಗೆ ಅನುಮತಿ ನೀಡಲಾಗುವುದು ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಸ್ಪಷ್ಪಪಡಿಸಿದ್ದಾರೆ

ಶಾಲೆಗಳು ಮತ್ತು ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳನ್ನು ಮುಚ್ಚಲಾಗಿದೆ ಆದರೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಯಾವುದೇ ನಿರ್ಬಂಧ ಇಲ್ಲ ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ ಗ್ರಾಮೀಣ ಭಾರತದಲ್ಲಿ ಕೈಗಾರಿಕೆ ಮತ್ತು ನಿರ್ಮಾಣ ಆಧರಿತ ಚುುವಟಕೆಗಳು ನರೇಗಾ ಕಾಮಗಾರಿಗಳು ಆಹಾರ ಸಂಸ್ಗರಣೆ ಫಟಕಗಳು ಮತ್ತು ಇಟ್ಲಿಗೆ ತಯಾರಿಕಾ ಫಟಕಗಳು ಎಂದಿನಂತೆ ಕಾರ್ಯ ನಿರ್ವಹಿಸಲಿವೆ ಹಸಿರು ವಲಯದಲ್ಲಿ ಎಲ್ಲ ಚಟುವಟಿಕೆಗಳು ಗರಿಗೆದರಲಿವೆ

ಇಂದಿನಿಂದ ಮದ್ದ ಮಾರಾಟಕ್ಕೆ ಅನುಮತಿ ನೀಡಲಾಗಿದೆ

ಈ ಪೈಕಿ ಒಬ್ಬರಲ್ಲಿ ಸೋಂಕು ದೃಢಪಟ್ಟದೆ

ಒಂದು ಬಾರಿಗೆ ಅನ್ವಯವಾಗುವಂತೆ ಒನ್ ಡೇ ಒನ್ ವೇ ಒನ್ ಟೈಂ ಹೆಸರಿನಡಿ ಮಾನ್ಯತೆ ಪಡೆದ ಇ ಪಾಸ್ಗಳನ್ನು ವಿತರಿಸಲಾಗುತ್ತಿದ್ದು ಇದಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು

ಈ ಮುನ್ನ ಆದೇಶದಂತೆ ವಲಸೆ ಕಾರ್ಮಿಕರಿಗೆ ಒದಗಿಸಲಾಗಿದ್ದ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನಾಳೆ ಕೊನೆಗೊಳ್ಳಬೇಕಿದ್ದು ಇದನ್ನು ಇನ್ನೂ ಎರಡು ದಿನಗಳ ಕಾಲ ವಿಸ್ತರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ

ಇದಲ್ಲದೇ ನಿನ್ನೆ ಬಿಹಾರದ ಪಾಟ್ನಾ

ಎಲ್ಲಾ ಪ್ರಯಾಣಿಕರಿಗೂ ಉಚಿತ ಊಟ ಮತ್ತು ಕುಡಿಯುವ ನೀರಿನ ವ್ಣವಸ್ಥೆ ಕಲ್ಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಕರ್ನಾಟಕದಿಂದ ಸ್ತಗ್ರಾಮಗಳಿಗೆ ತೆರಳುವ ವಲಸೆ ಕಾರ್ಮಿಕರಿಗೆ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿಂದು ಉಪಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವ ಲಕ್ಷ್ಣ ಸವದಿ ಹಾಗೂ ಕಂದಾಯ ಸಚಿವ ಆರ್ ಅಶೋಕ್ ಆಹಾರ ಪೊಟ್ಟಣ ವಿತರಿಸಿದರು

ಸರ್ಕಾರವೇ ಬೀಜಗಳ ಬೆಲೆ ನಿಗದಿಪಡಿಸಲಿದೆ ಎಂದು ಕೃಷಿ ಸಚಿವ ಬಿ

ಪಾಟೀಲ್ ಹೇಳಿದ್ದಾರೆ ಶಿರಸಿಯಲ್ಲಿಂದು ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೊಡನೆ ಪ್ರಗತಿ ಪರಿತೀಲನಾ ಸಭೆ ನಡೆಸಿದ ಸಚಿವರು ಫಸಲು ವಿಮಾ ಯೋಜನೆಯಡಿ ಕಂತು ಕಟ್ಟದ ರೈತರಿಗೆ ಸೂಕ್ತ ರೀತಿಯಲ್ಲಿ ವಿಮೆ ದೊರಕುವಂತೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಇದಕ್ಕಾಗಿ ಹೊಸ ತಂತ್ರಾಂಶವೊಂದನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಎಂದರು ಮಾರುಕಟ್ನೆಯಲ್ಲಿ ಐಸಿಸಿಎ ನೋಂದಣಿ ಹೊಂದಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನಷ್ಷೇ ಮಾರಾಟ ಮಾಡಬೇಕು ಲಾಕ್ಡೌನ್ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ದಾಸ್ತಾನು ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು ಜೆಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳಗೆ ಆದ್ಯತೆಯಿದೆ ಜಿಲ್ಲೆಯಲ್ಲಾಗಿರುವ ದೆಳೆ ಹಾನಿ ಕುರಿತು ಅಧಿಕಾರಿಗಳು ಸರ್ಕಾರಕ್ಷೆ ಸೂಕ್ತ ಮಾಹಿತಿ ನೀಡಬೇಕು ಎಂದರು ರಾಜ್ಞದಲ್ಲಿ ಲಾಕ್ ಡೌನ್ ಸಡಿಲಿಕೆ ಹಿನ್ನಲೆಯಲ್ಲಿ ಜಿಲ್ಲಾಡಳಿತಗಳು ಗ್ರಮೀಣ ಪ್ರದೇಶಗಳಲ್ಲಿ ಸಣ್ಣ ಕೈಗಾರಿಕೆಗಳ ಕಾರ್ಯನಿರ್ವಹಣೆಗೆ ಅನುಮತಿ ನೀಡಿವೆ ಯಾದಗಿರಿಯಲ್ಲಿ ಪೆಚ್ಚಿನ ಅಕ್ಕಿ ಗಿರಣಿಗಳು ಕಾರ್ಯಾರಂಭ ಮಾಡಿವೆ ಮಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಶ್ರಗತಿಯಲ್ಲಿವೆ

ಕೊರೊನಾ ಸೋಂಕು ವಿರುದ್ಧ ಸೈನಿಕರಂತೆ ಹೊರಾಡುತ್ತಿರುವ ವೈದ್ಯರು ಶುಶೂಷಕಿಯರು ಪೋಲಿಸರು ಪೌರಕಾರ್ಮಿಕರು ಮುಂತಾದವರಿಗೆ ಗೌರವ ಸೂಚಕವಾಗಿ ಕಾರವಾರದ ನೌಕಾನೆಲೆಯಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಐಎನ್ಎಸ್ ಕೊಸ್ವಾರಿ ಯುದ್ದ ಹಡಗುಗಳಿಗೆ ದೀಪಾಲಂಕಾರ ಮಾಡಲಾಗಿತ್ತು

ಈ ಸಂದರ್ಭದಲ್ಲಿ ಮಾತನಾಡಿದ ರೇರ್ ಅಡ್ಡಿರಲ್ ಮಹೇಶ್ ಸಿಂಗ್ ಕರೊನಾ ವಾರಿಯರ್ಸ್ ಬಗ್ಗೆ ನಮಗೆ ಹೆಮ್ಮೆ ಇದೆ ದೇಶದ ನಾಗರಿಕರ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ನಿನ್ನೆ ನಿಧನರಾದ ಹಿರಿಯ ಸಾಹಿತಿ ಕೆ ಎಸ್ ನಿಸಾರ್ ಅಹಮದ್ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಬೆಂಗಳೂರಿನಲ್ಲಿ ಇಂದು ಮಧ್ಯಾಷ್ನ ನಡೆಯಲಿದೆ

ನಗರದ ಖಬರಸ್ತಾನದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಗುವುದು ಎಂದು ಕುಟುಂಬ ಮೂಲಗಳು ತಿಳಿಸಿವೆ